ಎಲ್ಲಾ ಬಾಕಿ ಪಾವತಿಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಲು ಸರ್ಕಾರಿ ಇಲಾಖೆಗಳಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೂಚನೆ

ದೇಶದ ಕರಾವಳಿ ಹಾಗೂ ಸಾಗರ ವಲಯ ಭದ್ರತೆ ಖಾತರಿ ಪಡಿಸಲು ಕೇಂದ್ರ ಸರ್ಕಾರ ಬದ್ಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್

ಕೊರಿಯಾ ಓಪನ್ ವಿಶ್ವ ಬ್ಯಾಡ್ಡಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ನಲ್ಲಿ ಭಾರತ ಪಿ

ಮೋದಿ ಅವರ ಬಹುನಿರೀಕ್ಷಿತ ಭಾಷಣದಲ್ಲಿ ಪಾಕಿಸ್ತಾನದ ಭಯೋತ್ಪಾದನಾ ಚಟುವಟಿಕೆಗಳು ಮತ್ತು ಅವುಗಳನ್ನು ಪತ್ತಿಕ್ಕಲು ಜಾಗತಿಕ ಮಟ್ಟದಲ್ಲಿ ಕೈಗೊಳ್ಳಬೇಕಿರುವ ತ್ರಮಗಳ ಕುರಿತ ಭಾರತದ ಆಶೋತ್ತರಗಳಿಗೆ ಒತ್ತು ನೀಡುವ ಸಾಧ್ಯತೆಯಿದೆ ಎಂದು ತಜ್ಞರು ನಂಬಿದ್ದಾರೆ ಪ್ರಧಾನಮಂತ್ರಿಯವರು ತಮ್ಮ ಭಾಷಣದಲ್ಲಿ ಬಡತನ ನಿರ್ಮೂಲನೆ ಕೈಗೆಟಕುವ ದರದಲ್ಲಿ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಬಲವರ್ಧನೆ ಭಯೋತ್ಪಾದನೆ ನಿರ್ಮೂಲನೆ ಹಾಗೂ ಹವಾಮಾನ ವೈಪರಿತ್ಯ ಎದುರಿಸಲು ತಮ್ಮ ಸರ್ಕಾರ ಕೈಗೊಂಡಿರುವ ತ್ರಮಗಳನ್ನು ಉಲ್ಲೇಖಿಸುವ ಸಾಧ್ಯತೆಯಿದೆ ಎಂದು ವಿದೇಶಾಂಗ ಕಾರ್ಯದರ್ತಿ ವಿಜಯ್ ಗೋಖಲೆ ಹೇಳಿದ್ದಾರೆ ವಿಶ್ವಸಂಸ್ಥೆಯಲ್ಲಿನ ಭಾರತದ ಬಾಯಂ ಪ್ರತಿನಿಧಿ ಸೈಯದ್ ಅಕ್ಷರುದ್ದೀನ್ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದ ಮೂಲಕ ಸಮಗ್ರ ಕಾರ್ಯಬದ್ದ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದಾಗಿದೆ ಎಂದು ಹೇಳಿದ್ದಾರೆ

ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಲ್ಲದೆ ಪರಸ್ವರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು

ಚಾಬಾರು ಬಂದರಿನ ಕಾರ್ಯಾಚರಣೆಯನ್ನು ಮತ್ತು ಅದು ಆಫ್ಫಾನಿಸ್ತಾನಕ್ಕೆ ರಹದಾರಿ ಒದಗಿಸಿಕೊಡಲಿರುವ ಕುರಿತು ಉಭಯ ನಾಯಕರು ಚರ್ಚಿಸಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ ಕೊಲ್ಲಿ ಪ್ರಾಂತ್ಯದಲ್ಲಿ ಶಾಂತಿ ಭದ್ರತೆ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವುದು ಅತಿ ಮುಖ್ಯವಾಗಿದ್ದು ಅದಕ್ಕಾಗಿ ಭಾರತ ಪ್ರಜಾಪ್ರಭುತ್ವ ರೀತಿಯಲ್ಲಿ ಮಾತುಕತೆ ಮತ್ತು ವಿಶ್ವಾಸವೃದ್ಧಿ ಕೆಲಸಗಳಿಗೆ ಸಂಪೂರ್ಣ ಬೆಂಬಲ ನೀಡಲಿದೆ ಎಂಬುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಛರಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ವೇಳೆ ನಿಕೋಸ್ ಅನಸ್ವಾಸೈಡ್ಸ್ನ ಅಧ್ಯಕ್ಷ ಸೈಪ್ರಸ್ ಮತ್ತು ಗ್ರೀಕ್ ಪ್ರಧಾನಮಂತ್ರಿ ಕೈರಿಯಾಕೋಸ್ ಮಿಟ್ಸೋಟಾಕಿಸ್ ಅವರನ್ನು ಭೇಟಿ ಮಾಡಿದರು

ದೆಹಲಿಯಲ್ಲಿಂದು ಪ್ರಮುಖ ಸಚಿವಾಲಯಗಳ ಕಾರ್ಯದರ್ತಿಗಳು ಹಾಗೂ ಹಣಕಾಸು ಸಲಹೆಗಾರರೊಂದಿಗೆ ಸಭೆ ನಡೆಸಿದ ನಂತರ ಸಚಿವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಸೇವಾದಾತರಿಗೆ ಯಾವುದೇ ರೀತಿಯ ಬಾಕಿ ಹಣ ಉಳಿಸಿಕೊಳ್ಳದಂತೆ ಪಾವತಿಗಳನ್ನು ಖಾತರಿ ಪಡಿಸಲು ಈ ಸೂಚನೆ ನೀಡಲಾಗಿದೆ ಎಂದರು ಸಣ್ಣ ಪ್ರಮಾಣದ ಬಾಕಿ ಪಾವತಿಗಳನ್ನು ಸಹ ತ್ವರಿತವಾಗಿ ಇತ್ವರ್ಥ ಪಡಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸಚಿವರು ಸಲಹೆ ನೀಡಿದ್ದಾರೆ ಸರ್ಕಾರದ ಬಂಡವಾಳ ವೆಚ್ಞ ಸರಿದಾರಿಯಲ್ಲಿದ್ದು ವಿವಿಧ ಸಚಿವಾಲಯಗಳ ವ್ಯಾಪ್ತಿಗೆ ಬರುವ ಸಾರ್ವಜನಿಕ ವಲಯದ ಸಂಸ್ಥೆಗಳು ಮತ್ತು ಇತರ ಏಜೆನ್ಸಿಗಳೊಂದಿಗೂ ಪ್ರತ್ನೇಕ ಸಭೆ ನಡೆಸುವುದಾಗಿ ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ

ಮಿನಿ ಬಸ್ಗೊಂದರ ಚಕ್ರ ಸಿಡಿದು ನಂತರ ಈ ವಾಹನ ಬುಲೆರೋ ವಾಹನಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಗಾಯಾಳುಗಳನ್ನು ಬಲೇಸಾರ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಭೂತಾನ್ನ ಯಾಂಗ್ಪುಲ್ಲಾ ಬಳಿ ಇಂದು ಅಪರಾಷ್ನ ಭಾರತೀಯ ಸೇನೆಯ ಹೆಲಿಕಾಪ್ಸರ್ವೊಂದು ಪತನಗೊಂಡಿದೆ

ಅರುಣಾಚಲ ಪ್ರದೇಶದ ತವಾಂಗ್ನ ಖರ್ಮುವಿನಿಂದ ಯಾಂಗ್ಪುಲ್ಲಾಗೆ ತೆರಳುತ್ತಿದ್ದಾಗ ಈ ಅಪಘಾತ ನಡೆದಿದೆ ಯಾಂಗ್ಪುಲ್ಲಾದಿಂದ ತಕ್ಷಣವೇ ಶೋಧ ಹಾಗೂ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಲಾಗಿದೆ ಹೆಲಿಕಾಪ್ಲರ್ನ ಅವಶೇಷದ ಸ್ಥಳವನ್ನು ಪತ್ತೆಹಚ್ಚಲಾಗಿದೆ ಅಪಘಾತದ ಸ್ವಳದಲ್ಲಿ ಯಾರೊಬ್ಬರೂ ಬದುಕುಳಿದಿಲ್ಲ ಸಿಂಗಲ್ ಎಂಜಿನ್ನ ಚೀತಾ ಹೆಲಿಕಾಪ್ಸರ್ಅನ್ನು ಒಬ್ಬ ಭಾರತೀಯ ಹಾಗೂ ರಾಯಲ್ ಭೂತಾನ್ ಸೇನೆಯ ಪೈಲೆಟ್ಗಳು ಹಾರಾಟ ನಡೆಸುತ್ತಿದ್ದರು

ಇಂದು ವಿಶ್ವ ಪ್ರವಾಸೋದ್ಯಮ ದಿನ

ಈ ವರ್ಷ ಭಾರತ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಪ್ರವಾಸೋದ್ಯಮ ಹಾಗೂ ಉದ್ಯೋಗ ಸರ್ವರಿಗೂ ಉತ್ತಮ ಭವಿಷ್ಣ ಎಂಬ ಫೋಷವಾಕ್ಷದೊಂದಿಗೆ ಅಧಿಕೃತವಾಗಿ ಆಚರಿಸಲಾಗುತ್ತಿದೆ

ವೆಂಕಯ್ಲನಾಯ್ಲು ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಷೀಯ ಪ್ರವಾಸೋದ್ಧಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ಒಟ್ಲಾರೆ ಪ್ರವಾಸೋದ್ಯಮ ವಲಯದಲ್ಲಿನ ಸಾಧನೆಗಾಗಿ ಆಂಧಪ್ರದೇಶ ರಾಜ್ಯ ಅತ್ಯುತ್ತಮ ಪ್ರಶಸ್ತಿ ಸಾಹಸ ಪ್ರವಾಸೋದ್ಯಮ ವಿಭಾಗದಲ್ಲಿ ಗೋವಾ ಹಾಗೂ ಮಧ್ಯಪ್ರದೇಶ ಪ್ರಶಸ್ತಿಯನ್ನು ಜಂಟೆಯಾಗಿ ಪಡೆದುಕೊಂಡಿದೆ ಉತ್ತರಾಖಂಡ ಅತ್ಯುತ್ತಮ ಸಿನಿಮಾ ಉತ್ತೇಜಕ ಸ್ನೇಹಿ ರಾಜ್ಯವಾಗಿ ಮಾಹಿತಿ ತಂತ್ರಜ್ಞಾನ ಬಳಸಿಕೊಂಡು ವಿತಿಷ್ಟ ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿದ ರಾಜ್ಯವಾಗಿ ತೆಲಂಗಾಣ ಪ್ರಶಸ್ತಿ ಪಡೆದುಕೊಂಡಿತು ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಉಪರಾಷ್ಲಪತಿ ಎಂ

ಪ್ರವಾಸೋದ್ಧಮ ಆದಾಯ ತಂದುಕೊಡುವ ಜೊತೆಗೆ ಉದ್ಯೋಗ ಹಾಗೂ ಅವಕಾಶಗಳನ್ನು ಸಹ ಒದಗಿಸಿಕೊಡುತ್ತದೆ ಎಂದು ನುಡಿದರು

ದೇಶದ ಮೇಲೆ ನಡೆಯುವ ಯಾವುದೇ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಲಾಗುವುದು ಎಂದು ಬಾಲ್ಕೋಟ್ ಮೇಲೆ ನಡೆದ ವೈಮಾನಿಕ ದಾಳಿಯನ್ನು ರಕ್ಷಣಾ ಸಚಿವರು ಉಲ್ಲಂಘಿಸಿದರು

ಪಟ್ಟಿಯಿಂದ ಕೈಬಿಡಲಾದ ವ್ಯಕ್ತಿಗಳು ವಿದೇತಿಯರ ನ್ಯಾಯಮಂಡಳಗಳ ಮುಂದೆ ಕೈಬಿಟ್ಟ ಕ್ರಮ ಪ್ರತ್ನಿಸಿ ಮೇಲ್ಸನವಿ ಸಲ್ಲಿಸಬಹುದಾಗಿದೆ

ಬಿಹಾರದಾದ್ಯಂತ ಇಂದು ಭಾರಿ ಮಳೆ ಸುರಿಯುತ್ತಿದೆ

ಇಲಾಖೆಯ ಮುನ್ಲೂಚನೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ನಿತಿಶ್ ಕುಮಾರ್ ಪರಿಶೀಲನಾ ಸಭೆ ನಡೆಸಿ ಯಾವುದೇ ಸಂಭವನೀಯ ಅನಾಹುತಗಳನ್ನು ತಡೆಯಲು ಸಿದ್ದರಾಗಿರುವಂತೆ ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಕಳೆದ ಕೆಲವು ದಿಸಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಹಲವು ಭಾಗಗಳಲ್ಲಿ ಜನ ಜೇವನ ಅಸ್ತವ್ಸಸ್ತಗೊಂಡಿದೆ ಮುಂದಿನ ಎರಡು ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ಮಹಾರಾಷ್ಟ ಮತ್ತು ಪರಿಯಾಣ ವಿಧಾನಸಭಾ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸುವದರೊಂದಿಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ

ನಾಳೆ ನಡೆಯಲಿರುವ ಸೆಮಿಫ್ಟೆನಲ್ನಲ್ಲಿ ಜಪಾನ್ನ ಎರಡು ಬಾರಿಯ ವಿಶ್ವ ಚಾಂಪಿಯನ್ ಕೆನೆಟೋ ಮೊಮಾಟ ಅವರನ್ನು ಕಶ್ಲಪ್ ಎದುರಿಸಲಿದ್ದಾರೆ ಕಶ್ಲಪ್ ಅವರು ಈ ಟೂರ್ನಿಯಲ್ಲಿ ಉಳಿದಿರುವ ಏಕಮಾತ್ರ ಭಾರತೀಯ ಆಟಗಾರರಾಗಿದ್ದಾರೆ